ಮುಂದಿನ ವರ್ಷ ನಡೆಯಲಿರುವ ಟೊಕಿಯೋ ಒಲಿಂಪಿಕ್ಸ್ ಸಿದ್ದತೆಗಾಗಿ ಭಾರತದ ಪುರುಷ ಮತ್ತು ಮಹಿಳಾ ಹಾಕಿ ತಂಡಗಳು ಬರುವ ಮಂಗಳವಾರ ಬೆಂಗಳೂರಿಗೆ ಆಗಮನ ಸಾಯ್ ಕೇಂದ್ರದಲ್ಲಿ ತರಬೇತಿ

ಈ ಅಭಿಯಾನ ದೇಶದ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಗೇಶಿತ ಗುರಿ ಸಾಧನೆಯಲ್ಲಿ ಪ್ರತ್ಯೇಕವಾಗಿ ಗಮನ ಹರಿಸುತ್ತಿದೆ ಎಂದು ಜಲಶಕ್ತಿ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ ಆಕಾಶವಾಣಿ ಸುದ್ದಿ ವಿಭಾಗಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಸಚಿವರು ಸ್ವಚ್ದ ಭಾರತ್ ಅಭಿಯಾನದ ಉದ್ದೇಶ ದೇಶದಲ್ಲಿ ಶೌಚಾಲಯಗಳ ನಿರ್ಮಾಣ ಮಾತ್ರವಲ್ಲ ಕೋಟ್ಯಾಂತರ ಜನರ ನಡವಳಿಕೆಯಲ್ಲಿ ಸ್ವಚ್ಚತೆ ಮತ್ತು ನೈರ್ಮಲ್ಯ ಪಾಲನೆಯ ಅಗತ್ಯಗತ್ಯ ಕುರಿತು ಗಮನಾರ್ಹ ಬದಲಾವಣೆ ಮೂಡಿಸುವುದು ಹಾಗೂ ಕೋಟ್ಲಂತರ ಮಹಿಳೆಯರಿಗೆ ಫನತೆಯುಳ್ಳ ಜೀವನ ನಿರ್ವಹಣೆಗೆ ನೆರವಾಗುವುದು ಈ ಮಹತ್ವ ಅಭಿಯಾನದ ಆಶಯವಾಗಿದೆ ಎಂದರು ಸ್ವಚ್ಚ ಭಾರತ್ ಅಭಿಯಾನ ದೇಶದ ನಗರ ಪ್ರದೇಶಗಳಲ್ಲಿ ನೈರ್ಮಲ್ಯ ರಕ್ಷಣೆ ಹಾಗೂ ಫನತ್ಯಾಜ್ಯ ನಿರ್ವಹಣಾ ಕ್ಷೇತ್ರಗಳಿಗೆ ಬಹುದೊಡ್ಡ ಕೊಡುಗೆ ನೀಡುತ್ತಿದೆ

ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಆಯೋಜಿಸಿದ್ದ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ನ ಗ್ರಾಂಡ್ ಫಿನಾಲೆ ಕಾರ್ಯಕ್ರಮ ಉದ್ದೇಶಿಸಿ ನಿನ್ನೆ ಅವರು ಮಾತನಾಡಿದರು

ಅನುಶೋಧನೆ ಸಂಶೋಧನೆ ವಿನ್ಯಾಸ ಅಭಿವೃದ್ದಿ ಮತ್ತು ಉದ್ಯಮಶೀಲತೆಗೆ ಯುವ ಸಮುದಾಯವನ್ನು ಅಣಿಗೊಳಿಸಬೇಕಿದೆ ಎಂದರು

ಈ ನಿಟ್ಲಿನಲ್ಲಿ ನಾವು ಕಲಿಕೆ ಸಂಶೋಧನೆ ಮತ್ತು ಅನುಶೋಧನೆಗೆ ಆದ್ಯತೆಯ ಗಮನ ನೀಡಬೇಕು ಈ ವಿಷಯವನ್ನೆ ಹೊಸ ಶಿಕ್ಷಣ ನೀತಿ ಸಾರುತ್ತಿದೆ ಎಂದರು ಶಿಕ್ಷಣದ ಉದ್ದೇಶ ಮತ್ತು ಪಠ್ಯವನ್ನು ಪರಿವರ್ತಿಸಲು ನೀತಿಯಲ್ಲಿ ಪ್ರಯತ್ನ ಮಾಡಲಾಗಿದೆ

ಈ ಸಂದರ್ಭದಲ್ಲಿ ಅಮಿತ್ ಶಾ ಮಾತನಾದಿ ಭಾರತೀಯ ಸ್ವಾತಂತ್ರ್ ಸಂಗ್ರಾಮ ಪೂರ್ಣಗೊಳ್ಳಲು ಅಕ್ಷರ ಮತ್ತು ಸ್ಪೂರ್ತಿಯ ಮೂಲಕ ಬಾಲಗಂಗಾಧರ ತಿಲಕ್ ಅವರು ಮಹತ್ವದ ಪಾತ್ರ ನಿರ್ವಹಿಸಿದ್ದರು ಸ್ವರಾಜ್ ನನ್ನ ಜನ್ಮ ಸಿದ್ದ ಹಕ್ಕು ಎಂದು ಪ್ರತಿಪಾದಿಸಿದ್ದ ಲೋಕಮಾನ್ಯ ತಿಲಕ್ ಅವರು ಭಾರತೀಯ ಸ್ವಾತಂತ್ರಕ್ಲಾಗಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಲ ಅಕ್ಷರ ಮಾಲೆ ಸದಾ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಹೇಳಿದರು ತಿಲಕ್ ಅವರ ಆದರ್ಶ ಹಾಗೂ ಚಿಂತನೆ ಇಂದಿಗೂ ದೇಶದಲ್ಲಿ ಪ್ರಸ್ತುತವಾಗಿವೆ ಯುವಕರು ಭಾರತೀಯ ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಬಾಲಗಂಗಾಧರ ತಿಲಕ್ ಅವರ ಬರವಣಿಗೆಯನ್ನು ಅಧ್ಯಯನ ಮಾಡಬೇಕು ಎಂದು ಗೈಹ ಸಚಿವರು ಮನವಿ ಮಾಡಿದರು ತಮಿಳುನಾಡಿನಲ್ಲಿ ಇಂದು ಮುಂಗಾರು ಮಳೆ ಹಬ್ಬದ ಸಡಗರ

ವರ್ಷವಿದೀ ರಾಜ್ಯದಲ್ಲಿ ಸುಭಿಕ್ಷತೆ ನೆಲೆಸಲಿ

ಕೊರೊನಾ ಭೀತಿ ಹಿನ್ನೆಲೆಯಲ್ಲಿ ಈ ಬಾರಿ ತಮಿಳುನಾಡಿನ ಕಣಿವೆ ನದಿ ತೀರದ ಕ್ಷೇತ್ರಗಳಲ್ಲಿ ಆಡಿ ಆಚರಣೆಗೆ ಹೆಚ್ಚು ಜನರು ಗುಂಪು ಸೇರದಂತೆ ಸ್ಥಳೀಯ ಆಡಳಿತಗಳು ಸೂಕ್ಷ ಮುನ್ನಚ್ಚರಿಕೆ ವಹಿಸಿರುವುದಾಗಿ ನಮ್ಮ ಬಾತ್ಮೀದಾರರು ವರದಿ ಮಾದಿದ್ದಾರೆ

ಈ ಕಾರ್ಯಕ್ರಮದಡಿ ಸಫ್ಲರ್ಂಗ್ ಆಸ್ವತ್ರೆಯ ಶ್ವಾಸಕೋಶ ವಿಭಾಗದ ಪ್ರಾಧ್ಯಾಪಕ ಡಾ ನೀರಜ್ ಗುಪ್ತ ಅವರು ಶೋತ್ಪಗಳ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ

ಎಫ್ಎಂ ಗೋಲ್ಡ್ ಚಾನಲ್ ಸೇರಿದಂತೆ ಹೆಚ್ಚುವರಿ ತರಂಗಾಂತರದಲ್ಲಿ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ಇದರ ಜತೆಗೆ ನ್ಯೂಸ್ ಆನ್ ಏರ್

ಉತ್ತರ ಪ್ರದೇಶದಲ್ಲಿ ರಕ್ಷಾ ಬಂಧನದ ಅಂಗವಾಗಿ ಇಂದು ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿವರೆಗೆ ಮಹಿಳಾ ಪ್ರಯಾಣಿಕರಿಗೆ ಉತ್ತರ ಪ್ರದೇಶ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಉಚಿತ ಪ್ರಯಾಣ ವ್ಯವಸ್ತೆ ಕಲ್ಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಯೋಗ್ಯ ಆದಿತ್ಯನಾಥ್ ತಿಳಿಸಿದ್ದಾರೆ ಆರ್ಥಿಕವಾಗಿ ತೊಂದರೆಯಲ್ಲಿರು ತಮ್ಮ ಬಂಧುಗಳನ್ನು ಭೇಟಿ ಮಾಡಲು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಉಚಿತ ಪ್ರಯಾಣ ವ್ಯವಸ್ಥೆ ಮಾದಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಬೆಂಗಳೂರು ನಗರದಲ್ಲಿ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಶಿವಾಜಿನಗರದ ಬ್ರಾಡ್ವೇ ಆಸ್ಪತ್ರೆ ಸಜ್ಜಾಗಿದ್ದು ಮುಂದಿನ ಎರಡು ವಾರಗಳಲ್ಲಿ ಇನ್ನೂರು ಹಾಸಿಗೆಗಳ ಸೌಲಭ್ಯ ದೊರೆಯಲಿದೆ ಎಂದು ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾ ಮೂರ್ತಿ ನೇತೃತ್ವದಲ್ಲಿ ಈ ಆಸ್ಸತ್ರೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕೋವಿಡ್ ಕೇರ್ ಕೇಂದ್ರವಾಗಿ ಪರಿವರ್ತಿಸಲಾಗಿದೆ ಸಂಕಷ್ಟ ಸಂದರ್ಭದಲ್ಲಿ ಸೂಕ್ತ ನೆರವು ನೀಡಿದ ಇನ್ಫೋಸಿಸ್ ಪ್ರತಿಷ್ಠಾನಕ್ಕೆ ರಾಜ್ಯ ಸರ್ಕಾರ ಆಭಾರಿಯಾಗಿದೆ ಎಂದು ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ

ರಾಜ್ಯ ಸರ್ಕಾರದಿಂದ ಔಪಚಾರಿಕವಾಗಿ ಪರವಾನಗಿ ಪಡೆದುಕೊಂಡ ನಂತರ ಬೆಂಗಳೂರಿನಲ್ಲಿ ಈ ತರಬೇತಿ ಶಿಬಿರ ಆರಂಭಿಸಲು ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯ್ ಈ ನಿರ್ಧಾರ ತೆಗೆದುಕೊಂಡಿದೆ

ಈ ಸಂದರ್ಭದಲ್ಲಿ ಗ್ವಹ ಸಚಿವಾಲಯ ಹಾಗೂ ಆರೋಗ್ಯ ಸಚಿವಾಲಯಗಳ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ